ಸಚಿವ ಖಾತೆ ಹಂಚಿಕೆ ವಿಷಯ ಒಂದೆರಡು ದಿನಗಳಲ್ಲಿ ಇತ್ಪರ್ಥ ಮುಖ್ಯಮಂತ್ರಿ ಸುಳವು ರೈತರ ಸಾಲಮನ್ನಾ ವಿಚಾರ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ

ಶಾಸಕ ಸಿದ್ದು ನ್ನಾಮಗೌಡ ನಿಧನ ಗಣ್ಣರ ಕಂಬನಿ

ರಾಜ್ಞದ ಶಾಚೋತ್ಪನ್ನ ಸ್ವಾವರಗಳಿಗೆ ಕೂಡಲೇ ಕಲದಲಿದ್ದಲು ಪೂರೈಸುವುದೂ ಸೇರಿದಂತೆ ರಾಜ್ಞದ ಅಭಿವೃದ್ದಿಗೆ ಪೂರಕವಾದ ಪಲವಾರು ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿಗಳೊಂದಿಗೆ ಚರ್ಚಿಸಿ ಅವರ ಸಪಕಾರ ಕೋರರುವುದಾಗಿ ಮುಖ್ಯಮಂತ್ರಿ ಎಚ್

ದೆಹಲಿಯಲ್ಲಿ ಈ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮುಖ್ಯಮಂತ್ರಿ ಭೇಟಿಯಾಗಿದ್ದರು

ರಾಜ್ಜದಲ್ಲಿ ಸಚಿವ ಖಾತೆಗಳ ಪಂಚಿಕೆ ವಿಷಯ ಒಂದೆರಡು ದಿನಗಳಲ್ಲಿ ಬಗೆಪರಿಯಲಿದೆ ಎಂಬ ಬಗ್ಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸುಳಿವು ನೀಡಿದ್ದಾರೆ ಈಗ ದೆಹಲಿಯಲ್ಲಿರುವ ಅವರು ಮಂತ್ರಿಮಂಡಲ ವಿಸ್ತರಣೆ ಕುರಿತು ಕಾಂಗ್ರೆಸ್ ನಾಯಕರೊಂದಿಗೆ ಸಮಾಲೋಚನೆ ಕೂಡ ನಡೆಸುತ್ತಿದ್ದಾರೆ ಅವರು ಹಿರಿಯ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವರನ್ನೂ ಸಹ ಭೇಟಿಯಾಗಿದ್ದರು ಆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಸಮಿತ್ರ ಸರ್ಕಾರದ ಸುಗಮ ಕಾರ್ಯ ನಿರ್ವಹಣೆಗೆ ಸಮನ್ನಯ ಸಮಿತಿ ರಚಿಸಲಾಗುವುದು ಎಂದು ಹೇಳಿದರು ಇಂದು ಮಧ್ಚಾಹ್ನ ಕುಮಾರಸ್ವಾಮಿ ಅವರು ರಾಜ್ಫಾಟ್ಗೆ ತೆರಳಿ ರಾಷ್ಷಪಿತ ಮಹಾತ್ನ ಗಾಂಧೀಜಿ ಅವರ ಸಮಾಧಿಗೆ ಗೌರವ ಸಲ್ಲಿಸಿದರು ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರದಲ್ಲಿ ಖಾತೆಗಳ ಹಂಚಿಕೆ ಕಾರ್ಯ ಇನ್ನು ಒಂದೆರಡು ದಿನಗಳಲ್ಲಿ ಅಂತಿಮಗೊಳ್ಳಲಿದೆ ಎಂದು ಹಿರಿಯ ಕಾಂಗ್ರೆಸ್ ನಾಯಕ ಕೆ

ರಾಹುಲ್ ಗಾಂಧಿ ಅವರ ವಿದೇಶ ಪ್ರಯಾಣ ಈ ದಿಶೆಯಲ್ಲಿ ಅಡ್ಡಿಯಾಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ ಸಚಿವರ ಬಾತೆಗಳ ಹಂಚಿಕೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಚರ್ಚೆ ನಾಳೆಯೂ ಮುಂದುವರಿಯುವುದು ಎಂದು ರಾಜ್ಯದಲ್ಲಿ ಕಾಂಗ್ರೆಸ್ ವ್ಯವಹಾರಗಳ ಉಸ್ತುವಾರಿಯೂ ಆಗಿರುವ ವೇಣುಗೋಪಾಲ್ ತಿಳಿಸಿದ್ದಾರೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ನಂತರ ಅಸ್ಪಷ್ಟ ತೀರ್ಮ ಹೊರಬಿದ್ದ ಬಳಕ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ನೀಡುವುದಾಗಿ ಜೆಡಿಎಸ್ ಆಹ್ವಾನ ನೀಡಿತ್ತು ಆದರೆ ಎಚ್

ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿಯಾಗಬೇಕೆಂದು ಕಾಂಗ್ರೆಸ್ ಒತ್ತಾಯಿಸಿತು ಎಂದು ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿ ಹಿರಿಯ ಕಾಂಗ್ರೆಸ್ ನಾಯಕರಾದ ಗುಲಾಂ ನಬಿ ಆಜಾದ್ ಮತ್ತು ಅಶೋಕ್ ಗೆಹೋಟ್ ತಮ್ಮನ್ನು ಭೇಟಿಯಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಕುಮಾರಸ್ವಾಮಿ ಅವರಿಗೆ ಬೆಂಬಲಿಸಬೇಕೆಂಬುದು ಕಾಂಗ್ರೆಸ್ ವರಿಷ್ಠ ಮಂಡಳಿಯ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾಗಿ ಹೇಳಿದರು ರೈತರಿಗೆ ನೀಡಿದ್ದ ಪರಿಹಾರ ಭರವಸೆಯಂತೆ ನಡೆದುಕೊಳ್ಳುವುದು ಕಷ್ಷ ಎಂದಿರುವ ಅವರು ಮತ್ತೊಂದು ಪಕ್ಷದ ಬೆಂಬಲದೊಂದಿಗೆ ಜೆಡಿಎಸ್ ಸರ್ಕಾರ ನಡೆಸಬೇಕಿದೆ ಅವರ ಕಾರ್ಯಕ್ರಮಗಳನ್ನೂ ಸಹ ಮುಂದುವರಿಸಬೇಕಿದೆ ಅವರ ಬೆಂಬಲವಿಲ್ಲದೆ ಭರವಸೆ ಈಡೇರಿಕೆ ಕಪ್ಪ ಎಂದರು ಜೆಡಿಎಸ್ ಪ್ರಣಾಳಿಕೆಯನ್ನು ಅನುಷ್ಠಾನಗೊಳಿಸಲು ಸಮ್ನಿಸುವವರ ಜೊತೆ ಸೇರಿ ಸರ್ಕಾರ ರಚಿಸಲಾಗುವುದೆಂಬ ಕುಮಾರಸ್ವಾಮಿಯವರ ಈ ಮುಂಚನ ಹೇಳಿಕೆಯ ಬಗ್ಗೆ ಸುದ್ವಿಗಾರರು ಕೇಳಿದಾಗ ದೇವೇಗೌಡರು ಉತ್ತರಿಸಿ ಹಣಕಾಸು ಖಾತೆ ಜೆಡಿಎಸ್ಗೆ ಲಭಿಸದಿದ್ದಲ್ಲಿ ಏನು ಮಾಡಬೇಕು ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಎಂದು ಹೇಳಿದರು ರೈತರ ಸಾಲಮನ್ನಾ ನಿರ್ಧಾರ ಪ್ರಕಟಿಸುವಲ್ಲಿನ ವಿಳಂಬ ವಿರೋಧಿಸಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದ ವಿರುದ್ದ ಇಂದು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಕರ್ನಾಟಕ ಬಂದ್ಗೆ ಮಿತ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ರಾಜ್ಞದ ಕೆಲವೆಡೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ಮಾನವ ಸರಪಳಿ ರಸ್ತೆ ತಡೆಗಳನ್ನು ನಡೆಸಿದ್ದು ಬಿಟ್ಟರೆ ಸಾಮಾನ್ಯ ಜನಜೀವನ ಏರುಪೇರಾದ ವರದಿಗಳು ಬಂದಿಲ್ಲ ಕೆಲವೆಡೆ ಕಲ್ಲು ತೂರಾಟದ ಪ್ರಕರಣಗಳು ಸಂಭವಿಸಿದ ವರದಿಯಾಗಿದೆ ಬೆಂಗಳೂರಿನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಂದ್ನಿಂದ ಬೆಂಗಳೂರಿಗೆ ವಿನಾಯಿತಿ ನೀಡಲಾಗಿತ್ತು ಮೈಸೂರು ವಲಯದಲ್ಲಿ ಬಂದ್ನಲ್ಲಿ ಕೈತರು ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳಬೇಕೆಂಬ ಬಿಜೆಪಿ ಮನವಿಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು ಈ ಬಂದ್ ಕರೆ ರಾಜಕೀಯ ಶ್ರೇರಿತ ಎಂಬ ಕಾರಣಕ್ಕೆ ಹಲವಾರು ರೈತ ಮತ್ತು ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿಲ್ಲ ಮ್ಸೆಸೂರಿನಲ್ಲಿ ಚಳವಳ ನಡೆಸಲು ಮುಂದಾದ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಪ ಶಾಸಕರಾದ ಎ ರಾಮದಾಸ್ ಐ ನಾಗೇಂದ್ರ ಮತ್ತಿತರ ಪಕ್ಷದ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಷೆ ತೆಗೆದುಕೊಂಡರು ನಗರದ ಚಿತ್ರಮಂದಿರಗಳು ದೆಳಗಿನ ಪ್ರದರ್ಶನಗಳನ್ನು ರದ್ದುಪಡಿಸಿದ್ದವು ಮಂಡ್ಯ ಚಾಮರಾಜನಗರ ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಬಂದ್ನಿಂದ ಯಾವುದೇ ಹೆಟ್ಟನ ಪ್ರತಿಕೂಲ ಪರಿಣಾಮ ಉಂಟಾಗಲಿಲ್ಲ ಮಡಿಕೇರಿಯಲ್ಲಿ ಅಂಗಡಿಗಳು ಬಂದ್ ಆಗಿದ್ದು ಜಿಲ್ಲೆಯಾದ್ಯಂತ ಖಾಸಗಿ ಬಸ್ ಸಂಚಾರ ಸಂಪೂರ್ಣ ಸ್ವಗಿತವಾಗಿತ್ತು ಮಡಿಕೇರಿಯಲ್ಲಿ ಶಾಸಕ ಕೆ

ಬೋಪಯ್ಯ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಗಳನ್ನೊಳಗೊಂಡ ಹೈದರಾಬಾದ್ ಕರ್ನಾಟಕ ವಲಯದಲ್ಲಿ ಬಂದ್ ಕರೆಗೆ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪಂದಿಸಿಲ್ಲ

ಆದರೆ ಕೊಪ್ಪಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಹಿನೈಲೆಯಲ್ಲಿ ಇಂದು ಬೆಳಗ್ಗೆ ಸರ್ಕಾರಿ ಬಸ್ ಸೇವೆಯನ್ನು ಸ್ವಲ್ಪ ಕಾಲ ನಿಲ್ಲಿಸಲಾಗಿತ್ತು

ಸಿದ್ದೇಶ್ವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದ ಬಿಜೆಪಿ ಕಾರ್ಯಕರ್ತರನ್ನು ಹೊಲೀಸರು ಬಂಧಿಸಿದರು ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕರಾದ ಜಗದೀತ್ ಶೆಟ್ಟರ್ ಮತ್ತು ಪ್ರಹ್ನಾದ್ ಜೋತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶೆಟ್ಟರ್ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕೊಟ್ಟ ಮಾತಿನಂತೆ ಸಾಲಮನ್ನಾ ಮತ್ತಿತರ ಭರವಸೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು ಕೊಪ್ಪಳ ತುಮಕೂರು ಚಿತ್ರದುರ್ಗ ಗದಗ್ ಧಾರವಾಡ ಬೀದರ್ ಬೆಳಗಾವಿ ಕೋಲಾರ ಸೇರಿದಂತೆ ಅನೇಕ ಕಡೆ ಬಿಜೆಪಿ ಕಾರ್ಯಕರ್ತರು ರೈತರ ಸಾಲಮನ್ನಾಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನೆಗಳನ್ನು ನಡೆಸಿದ ಬಗ್ಗೆ ವರದಿಗಳು ಬಂದಿವೆ ಬೆಂಗಳೂರಿನಲ್ಲಿಂದು ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಬಿ

ಯಡಿಯೂರಪ್ಪ ಇಂದಿನ ಬಂದ್ ಯಶಸ್ತಿಯಾಗಿದ್ದು ರೈತರನ್ನು ಕಡೆಗಣಿಸಿರುವ ಮುಖ್ಯಮಂತ್ರಿ ಎಚ್

ಶಾಂತಿಯುತ ಪ್ರತಿಭಟನೆಯಲ್ಲಿ ತೊಡಗಿದ್ದ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸ್ ಬಲಪ್ರಯೋಗ ನಡೆಸಲಾಗಿದೆ ಎಂದು ಅವರು ಆರೋಪಿಸಿದರು ರೈತರ ಸಾಲಮನ್ನಾ ಮಾಡಲು ಕುಂಟು ನೆಪ ಹೇಳಿ ತಪ್ಪಿಸಿಕೊಳ್ಳುವುದರ ಎರುದ್ದ ಬಿಜೆಪಿ ಒಂದು ವಾರದ ನಂತರ ಹೋರಾಟದ ರೂಪುರೇಷೆ ನಿರ್ಧರಿಸುತ್ತದೆ ಎಂದು ಯಡಿಯೂರಪ್ಪ ಹೇಳಿದರು ಬಾಗಲಕೋಟೆ ಸಮೀಪದ ತುಳುೀಗೆರೆ ಕ್ರಾಸ್ ಬಳಿ ಇಂದು ಮುಂಜನೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಕೇಂದ್ರದ ಮಾಜಿ ಸಚಿವ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸಿದ್ದು ನ್ನಾಮಗೌಡ ಅವರ ಪಾರ್ಥಿವ ಶರೀರವನ್ನು ಜಮಖಂಡಿಯ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗಿದ್ದು ಅವರ ಅಪಾರ ಅಭಿಮಾನಿಗಳು ಅಗಲಿದ ನಾಯಕನ ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿಯುತ್ತಿದ್ದಾರೆ

ನ್ಯಾಮಗೌಡ ಅವರ ಮುಂದಾಳತ್ತದಲ್ಲಿ ರೈತರು ತಾವಾಗಿಯೇ ಪಣದ ಕಾಣಿಕೆ ನೀಡಿದ್ದಲ್ಲದೆ ತ್ರಮದಾನದ ಮೂಲಕ ಬ್ಲಾರೇಜ್ ನಿರ್ಮಿಸಿರುವುದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಸಿದ್ದು ನ್ಯಾಮಗೌಡ ಅವರ ಪಠಾತ್ ನಿಧನಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಬಿ

ಯಡಿಯೂರಪ್ಪ ಕೆಪಿಸಿಸಿ ಅಧ್ಯಕ್ಷ ಡಾ

ಸಿದ್ದು ನ್ನಾಮಗೌಡ ಅವರ ಪಾರ್ಥಿವ ಶರೀರದ ಅಂತ್ವಕ್ರಿಯೆ ಚೆಎಸ್ಎಲ್ ಸಕ್ಕರೆ ಕಾರ್ಖಾನೆ ಅವರಣಸದಲ್ಲಿ ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಲಿದೆ ಎಂದು ತಿಳಿಸಲಾಗಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಷೆ ಇಂದು ಸುಗಮವಾಗಿ ಮತದಾನ ನಡೆಯಿತು

ಆನೇಕ ಮತಗಟ್ಟೆಗಳಲ್ಲಿ ಮತದಾರರು ಸಾಲುಗಟ್ಟಿ ನಿಂತು ಮತ ಚಲಾಯಿಸುತ್ತಿದ್ದ ದೃಶ್ಯಗಳನ್ನು ಕಾಣಬಹುದಾಗಿತ್ತು

ಮುಕ್ತ ಮತ್ತು ನ್ನಾಯಸಮ್ನತ ಮತದಾನಕ್ಕಾಗಿ ಮತಗಟ್ಟೆಗಳಲ್ಲಿ ಬಗಿಭದ್ರತೆ ಕೈಗೊಳ್ಳಲಾಗಿತ್ತು

ಗ್ರಾಮೀಣ ಪ್ರದೇಶಗಳಿಂದ ಬಂದು ಕೇಂದ್ರ ಅಂಚೆ ಕಚೇರಿ ಬಳಿ ಸೇರಿದ್ದ ಅಂಚೆ ನೌಕರರು ರಾಜಭವನ ಚಲೋ ನಡೆಸಲು ಮುಂದಾದಾಗ ಪೊಲೀಸರು ಅವರನ್ನು ತಡೆದರು ರಾಜ್ಞದ ಕರಾವಳಿಯ ಬಹುತೇಕ ಸ್ವಳಗಳಲ್ಲಿ ದಕ್ಷಿಣ ಒಳನಾಡಿನ ಅನೇಕ ಕಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ

ಅಂಕೋಲ ಮುಂಡಗೋಡ್ ನಾಪೊಕ್ಲು ಪಳಯಾಳ ಭದ್ರಾವತಿ ಜಯಪುರ ಎನ್

ಪುರ ಲಿಂಗದಪಳ್ಳ ತಿವಾನಿ ಯಗಟ ಚಿಕ್ಕಮಗಳೂರು ಕೋಣನೂರು ಹಾಸನ ಬೇಲೂರು ಚಿಂತಾಮಣಿ ಪಟಿಒಗಳಲ್ಲಿ ತಲಾ ಒಂದು ಸೆಂಟಮೀಟರ್ ಮಳೆಬಿದ್ದಿದೆ

ಕರಾವಳಿಯಲ್ಲಿ ರಭಸದ ಗಾಳಿ ಬೀಸುವ ಬಗ್ಗೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ